ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಸಿದ್ಗತೆಗಳು ನಡೆದಿವೆ ಪ್ರಧಾನಿ ಅವರ ಭೇಟಿ ಹಿನ್ನೆಲೆಯಲ್ಲಿ ಪಲವು ಪಂತದ ಭದ್ರತಾ ವಿರ್ಪಾಡುಗಳನ್ನು ಮಾಡಲಾಗಿದೆ

ಒಪ್ಪಂದವನ್ನು ಮತ್ತು ಪ್ರಧಾನಮಂತ್ರಿಗಳ ಭೇಟಿಯನ್ನು ಸ್ನಾಗತಿಸಿ ಬೋಡೋ ವಿದ್ನಾರ್ಥಿ ಸಂಘಟನೆ ಬೈಕ್ ರ್ನಾಲಿ ನಡೆಸಲಿದೆ ಪ್ರಧಾನಮಂತ್ರಿ ಅವರಲ್ಲದೆ ಅಸ್ನಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನ್ವಾಲ್ ಮತ್ತು ಅವರ ಸಂಪುಟ ಸಹೋದ್ಯೋಗಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಅಸ್ಲಾಂನಲ್ಲಿ ನೆಲೆಸಿರುವ ಆದಿವಾಸಿಗಳ ವೈಕಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಬೋಡೋ ಬುಡಕಟ್ಟು ಜನರಿಗೆ ಎಲ್ಲ ರೀತಿಯ ರಾಜಕೀಯ ಮತ್ತು ಆರ್ಥಿಕ ಅನುಕೂಲಗಳನ್ನು ಒದಗಿಸಿಕೊಡುವುದು ಒಪ್ಪಂದದ ಉದ್ಲೇತವಾಗಿದೆ

ಅವರು ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಜನರ ದಾರಿ ತಪ್ಪಿಸುವುದನ್ನು ಪ್ರತಿಪಕ್ಷಗಳು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು ರಾಜ್ಸಭೆಯಲ್ಲಿ ನಿನ್ನೆ ರಾಷ್ಪಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತ ಚರ್ಚೆಗೆ ಉತ್ತರ ನೀಡಿದ ಅವರು ಈ ವಿಚಾರದಲ್ಲಿ ಪ್ರತಿಪಕ್ಷಗಳು ದ್ವಂದ್ವ ನೀತಿಯನ್ನು ಪ್ರದರ್ಶಿಸುತ್ತಿವೆ ಎಂದರು ರಾಷ್ಷೀಯ ಜನಸಂಖ್ಯಾ ನೋಂದಣೆ ಎನ್ಪಿಆರ್ ಕುರಿತಂತೆ ಮಾತನಾಡಿದ ಪ್ರಧಾನಮಂತ್ರಿ ಅವರು ಜನಗಣತಿ ಮತ್ತು ಎನ್ಪಿಆರ್ ಸಾಮಾನ್ಯ ಆಡಳಿತಾತ್ನಕ ಚಟುವಟಿಕೆಗಳು ಇವು ಹಿಂದಿನಿಂದಲೂ ನಡೆದುಕೊಂಡು ಬಂದಿವೆ ಎಂದರು ಎನ್ಪಿಆರ್ ವಿರುದ್ದ ಪ್ರತಿಭಟಿಸುವುದು ಅವರ ಬಡವರ ವಿರೋಧಿ ಮನೋಭಾವವನ್ನು ತೋರಿಸುತ್ತದೆ ಎನ್ಪಿಆರ್ನಲ್ಲಿ ಸಂಗ್ರಹಿಸುವ ಮಾಹಿತಿಗಳನ್ನು ಬಳಕೆ ಮಾಡಿಕೊಂಡು ಸರ್ಕಾರದ ಸವಲತ್ತುಗಳನ್ನು ಬಡಜನರಿಗೆ ವರ್ಗಾಯಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು ಈತಾನ್ನ ಭಾಗದಲ್ಲಿ ದೀರ್ಘಕಾಲದಿಂದ ಬಾಕಿ ಇದ್ದ ಪಲವು ಸಮಸ್ಥೆಗಳನ್ನು ಬಗೆಹರಿಸಲು ತಮ್ಮ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದ ಪ್ರಧಾನಿ ಅವರು ಆ ಪ್ರದೇಶದಲ್ಲಿ ಇದೀಗ ಶಾಂತಿ ನೆಲೆಸಿದ್ದು ಅದು ದೇಶದ ಇತರೆ ಭಾಗದ ಜತೆ ಅಭಿವ್ವದ್ದಿಗೆ ಕೈಜೋಡಿಸಿದೆ ಎಂದು ಹೇಳಿದರು

ಕಾಂಗ್ರೆಸ್ ಹಿರಿಯ ನಾಯಕ ಮನೀಶ್ ತಿವಾರಿ ನಿನ್ನೆ ಸದನದಲ್ಲಿ ಚರ್ಚೆಯನ್ನು ಆರಂಭಿಸಿ ಸಾರ್ವಜನಿಕ ವಲಯದ ಸಂಸ್ಲೆಗಳಲ್ಲಿನ ಷೇರುಗಳನ್ನು ಸರ್ಕಾರ ಮಾರಾಟ ಮಾಡಲು ಹೊರಟಿರುವುದು ಸರಿಯೇ ಎಂದು ಪ್ರತ್ನಿಸಿದರು ಭಾರತೀಯ ಆರ್ಥಿಕತೆ ಅತ್ಯಂತ ಬಲಿಷ್ಷವಾಗಿರುವುದಕ್ಕೆ ಈ ಸಾರ್ವಜನಿಕ ವಲಯದ ಸಂಸ್ಲೆಗಳು ಕಾರಣ ಎಂದು ಅವರು ಪೇಳಿದರು ಬಿಜೆಪಿ ಸಂಸದ ಜಯಂತ್ ಸಿನ್ಹಾ ಬಜೆಟ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ರೈತರು ವಿದ್ವಾರ್ಥಿಗಳು ಮಹಿಳೆಯರು ಮತ್ತು ಆದಿವಾಸಿಗಳು ಸೇರಿದಂತೆ ಎಲ್ಲ ವರ್ಗದವರಿಗೂ ಬಜೆಟ್ನಲ್ಲಿ ಆದ್ದತೆ ನೀಡಲಾಗಿದೆ ಎಂದರು ಶಿವಸೇನೆಯ ಸಂಸದ ಅರವಿಂದ್ ಸಾವಂತ್ ಸರ್ಕಾರ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಪರಿಸಬೇಕು ಎಂದು ಮನವಿ ಮಾಡಿದರು ಬೆಳೆ ವೈಫಲ್ಲಕ್ಷೆ ತುತ್ತಾಗಿರುವ ರೈಸರಿಗೆ ಇನ್ನೂ ಪರಿಹಾರಧನ ದೊರೆತಿಲ್ಲ ಎಂದ ಅವರು ರೈಸರಿಗೆ ವಿಮೆ ಒದಗಿಸಲು ಯಾವ ಖಾಸಗಿ ವಿಮಾ ಕಂಪನಿಗಳು ಮುಂದೆ ಬರುತ್ತಿಲ್ಲ ಎಂದು ಹೇಳಿದರು ಪಶ್ಚಿಮ ಬಂಗಾಳ ರಾಜ್ಯವಾಲ ಜಗದೀಪ್ ಧಂಖರ್ ಅವರ ಭಾಷಣದೊಂದಿಗೆ ವಿಧಾನಸಭೆಯ ಬಜೆಟ್ ಅಧಿವೇಶನ ಕೋಲ್ಲತ್ತಾದಲ್ಲಿಂದು ಆರಂಭವಾಗಲಿದೆ

ರಾಜ್ಯದ ಹಣಕಾಸು ಸಚಿವ ಡಾ ಅಮಿತ್ ಮಿತ್ರಾ ಬಜೆಟ್ ಪ್ರಸ್ತಾವನೆಗಳನ್ನು ಮಂಡಿಸಲಿದ್ದಾರೆ

ಮತದಾನದ ಹಿನ್ನೆಲೆಯಲ್ಲಿ ಅಗತ್ತ ಮೊಲೀಸ್ ಪಡೆಗಳು ಮತ್ತು ಕೇಂಧ್ರೀಯ ಸಶಸ್ತ ಪಡೆಗಳನ್ನು ನಿಯೋಜಿಸಲಾಗಿದೆ ಚುನಾವಣಾ ಆಯೋಗ ವಿಶೇಷ ಅಂಜೆ ಮತಗಳ ಸೌಕರ್ಯವನ್ನು ಒದಗಿಸಿದೆ ಮತ್ತು ಹಿರಿಯ ನಾಗರಿಕರನ್ನು ಮತಗಟ್ಟೆಗಳಿಗೆ ಕರೆತರಲು ಮತ್ತು ವಾಪಸ್ ಕರೆದುಕೊಂಡು ಹೋಗಲು ವಾಹನ ವ್ವವಸ್ಲೆ ಕಲ್ಲಿಸಿದೆ ಚುನಾವಣಾ ಪ್ರಚಾರ ನಿನ್ನೆ ಸಂಜೆ ಮುಕ್ತಾಯಗೊಂಡಿದ್ದು ಬಿಜೆಪಿ ಕಾಂಗ್ರೆಸ್ ಮತ್ತು ಆಮ್ ಆದ್ನಿ ಪಾರ್ಟಿ ಮತದಾರರನ್ನು ಸೆಳೆಯಲು ವ್ಯಾಪಕ ಕಸರತ್ತು ನಡೆಸಿವೆ ಪೌರತ್ವ ತಿದ್ದುಪಡಿ ಕಾಯಿದೆ ಒಲ್ಲೆಕೆ ರಾಜಕಾರಣ ನಿರುದ್ದೋಗ ಮಾಲಿನ್ನ ಮತ್ತು ಶುದ್ದ ಕುಡಿಯುವ ನೀರು ಈ ಬಾರಿಯ ಚುನಾವಣೆಯ ಪ್ರಮುಖ ಪ್ರಚಾರದ ವಿಷಯಗಳಾಗಿದ್ದವು

ಐದು ದಿನಗಳ ಭಾರತ ಭೇಟಿಗಾಗಿ ಶ್ರೀಲಂಕಾದ ಪ್ರಧಾನಮಂತ್ರಿ ಮಹಿಂದ್ರ ರಾಜಪಕ್ಕ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ ಪ್ರವಾಸದ ವೇಳೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರುಗಳನ್ನು ಪ್ರತ್ನೇಕವಾಗಿ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಶ್ರೀಲಂಕಾ ಪ್ರಧಾನಮಂತ್ರಿ ವಾರಾಣಸಿ ಸರ್ನಾಥ್ ಗಯಾ ಮತ್ತು ತಿರುಪತಿಗೆ ಭೇಟಿ ನೀಡುವ ಕಾರ್ಯಕ್ರಮವಿದೆ

ಭಾರತೀಯ ಉದ್ದಮಿಗಳು ಕೇಂದ್ರ ಏಷ್ಟಾದ ಮಾರುಕಟ್ಟೆಗಳಲ್ಲಿ ಹೆಜ್ಜಿನ ವಹಿವಾಟುಗಳನ್ನು ನಡೆಸಲು ಮುಂದಾಗಬೇಕು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಸಂಕರ್ ತಿಳಿಸಿದ್ದಾರೆ ಭಾರತ ಮತ್ತು ಕೇಂದ್ರ ಏಷ್ನಾ ತಮ್ಮ ಚಿಂತನೆಗಳನ್ನು ಪಂಚಿಕೊಳ್ಳಲು ಒಂದು ಸಮಾನ ವೇದಿಕೆ ಸ್ಟಷ್ಟಿಸುವಂತಹ ಸಕಾಲ ಸೃಷ್ಟಿಯಾಗಿದೆ ಎಂದರು ನವದೆಹಲಿಯಲ್ಲಿ ನಿನ್ನೆ ಎಫ್ಐಸಿಸಿಐ ಆಯೋಜಿಸಿದ್ದ ಭಾರತ ಕೇಂದ್ರ ವಿಷ್ಣಾ ವಾಣಿಜ್ಯ ಮಂಡಳಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಏಷ್ಯಾ ಭಾರತಕ್ಕೆ ದೂರದ ಪ್ರದೇಶವೇನಲ್ಲ ಮತ್ತು ಅದು ದೇಶದ ನೆರೆಹೊರೆಯ ವಿಸ್ತತ ಭಾಗವಷ್ನೇ ಎಂದು ಹೇಳಿದರು

ನಾಲ್ವರು ಅಪರಾಧಿಗಳನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಲು ವಿಚಾರಣಾ ನ್ವಾಯಾಲಯ ತಡೆ ನೀಡಿದೆ ಅದನ್ನು ತೆರವುಗೊಳಿಸಲು ಕೋರಿ ಕೇಂದ್ರ ಸರ್ಕಾರ ಸಲ್ಲಿಸಿದ್ದ ಮೇಲ್ಲನವಿಯನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿದೆ ಹಾಗಾಗಿ ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ವನವಿ ಸಲ್ಲಿಸಿದೆ ನಿನ್ನೆ ಕೇಂದ್ರ ಸರ್ಕಾರದ ಪರ ಸುಪ್ರೀಂಕೋರ್ಟ್ನಲ್ಲಿ ಪಾಜರಾದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ

ನಟರಾಜ್ ಅಪರಾಧಿಗಳ ಮನರ್ಪರಿಶೀಲನಾ ಅರ್ಜಿಗಳು ತಿರಸ್ಕತಗೊಂಡಿದ್ದರೂ ಸಹ ಅವರನ್ನು ಗಲ್ಲಿಗೇರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು ಅಲ್ಲದೆ ಅಪರಾಧಿಗಳು ಸಲ್ಲಿಸಿದ್ದ ಕ್ಕುರೇಟಿವ್ ಅರ್ಜಿಗಳು ಮತ್ತು ಕ್ಷಮಾದಾನ ಅರ್ಜಿಗಳು ಸಪ ವಜಾಗೊಂಡಿವೆ ಎಂದು ಅವರು ನ್ವಾಯಪೀಠಕ್ಕೆ ತಿಳಿಸಿದರು

ಕಾಶ್ಮೀರದ ಆವಂತಿಮರದಲ್ಲಿನ ಭದ್ರತೆ ಹಾಗೂ ಅಪರಾಧಗಳ ಶ್ವಿತಿಗತಿ ಕುರಿತ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ಮತ್ತು ಹಿರಿಯ ಮೊಲೀಸ್ ಅಧಿಕಾರಿಗಳಿಗೆ ದಿಲ್ಬಾಗ್ ಸಿಂಗ್ ಈ ಸೂಚನೆ ನೀಡಿದರು ಕಾಶ್ನೀರ ಕಣಿವೆಯಲ್ಲಿನ ಇತ್ತೀಚಿನ ಮೊಲೀಸ್ ಕಾರ್ಯಾಚರಣೆಯಿಂದಾಗಿ ಅಧಿಕ ಮಟ್ಟದಲ್ಲಿ ಉಗ್ರರ ಚಟುವಟಿಕೆಯನ್ನು ದಮನಗೊಳಿಸಲಾಗಿದೆ ಭವಿಷ್ಟದಲ್ಲೂ ಇದೇ ರೀತಿ ಕಾರ್ಯಚರಣೆಯನ್ನು ಕೈಗೊಳ್ಳುವಂತೆ ಮೊಲೀಸರಿಗೆ ತಿಳಿಸಿದರು ಮೊದಲಿಗೆ ಉಗ್ರರ ಅಂತರ್ ಜಿಲ್ಲಾ ಸಂಪರ್ಕಜಾಲವನ್ನು ಪತ್ತೆಪಚ್ಚಿ ಅವರ ಚಟುವಟಿಕೆಯನ್ನು ಬೇರು ಸಹಿತ ಕಿತ್ತೊಗೆಯಬೇಕೆಂದು ಮೊಲೀಸ್ ಮಹಾನಿರ್ದೇಶಕರು ಹೇಳಿದರು

ಅಧಿಕಾರಿಗಳು ನಿಗದಿತ ಅವಧಿಯೊಳಗೆ ಉದ್ದೇಶಿತ ಯೋಜನೆಗಳನ್ನು ಪೂರೈಸಿದ್ದು

ಅರುಣ್ ಕುಮಾರ್ ಮೆಹ್ತಾ ನಿನ್ನೆ ಮಾಹಿತಿ ನೀಡಿದರು ಈ ಯೋಜನೆಗಳಲ್ಲಿ ಸಾರ್ವಜನಿಕರಿಗೆ ಉಪಯುಕ್ತ ರಸ್ತೆಗಳು ಸೇತುವೆಗಳು ನೀರು ಸರಬರಾಜು ಯೋಜನೆ ಕ್ರೀಡಾ ಸೌಲಭ್ಯಗಳು ಶೈಕ್ಷಣಿಕ ಸಂಸ್ಲೆಗಳು ಮತ್ತು ಕೈಗಾರಿಕೆಗಳು ಒಳಗೊಂಡಿವೆ ಶ್ರೀನಗರದ ಸಮಗ್ರ ಪಾಗೂ ಯೋಜಿತ ಅಭಿವ್ಯದ್ದಿಗೆ ದೂರದ್ವಷ್ಟಿಯ ಯೋಜನೆ ಕೈಗೊಳ್ಳುವಂತೆ ಜಮ್ನು ಮತ್ತು ಕಾಶ್ಮೀರದ ಲೆಫ್ಲಿನೆಂಟ್ ಗವರ್ನರ್ ಜಿ

ಮುರ್ಮು ಕರೆನೀಡಿದ್ದಾರೆ ಶ್ರೀನಗರದಲ್ಲಿ ನಿನ್ನೆ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ನಗರದಲ್ಲಿರುವ ಉದ್ದಾನಗಳ ನಿರ್ವಹಣೆ ಕುರಿತಂತೆಯೂ ವಿವರ ಕೇಳಿದರು ಉದ್ದಾನಗಳಲ್ಲಿ ಲಭ್ಯವಿರುವ ಆಧುನಿಕ ವ್ಯವಸ್ಥೆಗಳನ್ನು ಬಳಸಿಕೊಂಡು ಇನ್ನೂ ಆಕರ್ಷಕಗೊಳಿಸಬೇಕೆಂದು ಸೂಚಿಸಿದ ಗವರ್ನರ್ ಅತಿಕ್ರಮಣ ಭೂಮಿಯನ್ನು ವಶಪಡಿಸಿಕೊಂಡು ಅಂಥವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಿರ್ದೇಶನ ನೀಡಿದರು

ಸದ್ದ ಎಲ್ಲ ಮೂರು ತಂಡಗಳು ತಲಾ ಎರೆಡೆರಡು ಅಂಕಗಳನ್ನು ಗಳಿಸಿ ಸಮಾನ ಶ್ವಿತಿಯಲ್ಲಿವೆ